ಕರ್ನಾಟಕದ ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ಮೈತ್ರಿ ಸರ್ಕಾರ ಪತನ ವಿತ್ವಾಸಮತ ಯಾಚನೆಯಲ್ಲಿ ಪರಾಜಯಗೊಂಡ ಎಚ್

ಜಮ್ಮು ಮತ್ತು ಕಾಶ್ಸೀರದ ಶ್ರೀನಗರದ ಬಾರ್ಜುಲ್ಲಾ ಮತ್ತು ಸೌರಾ ಪ್ರದೇತದಲ್ಲಿ ಹಿಜ್ಜುಲ್ ಮುಜಾಹಿದ್ದೀನ್ ಭಯೋತ್ವಾದನೆ ಸಂಘಟನೆಯ ಮೂವರನ್ನು ಬಂಧಿಸಿದ ಪೊಲೀಸರು

ವಿಧಾನಸಭೆಯಲ್ಲಿ ನಿನ್ನೆ ನಡೆದ ವಿಶ್ವಾಸಮತ ಯಾಚನೆಯಲ್ಲಿ ಮೈತ್ರಿ ಸರ್ಕಾರ ಸೋಲನುಭವಿಸುವುದರೊಂದಿಗೆ ರಾಜ್ಯದಲ್ಲಿನ ಸುಮಾರು ಮೂರು ವಾರಗಳ ರಾಜಕೀಯ ಹೈಡ್ರಾಮಕ್ಕೆ ತೆರೆ ಬಿದ್ದಂತಾಗಿದೆ ವಿಶ್ವಾಸಮತ ಯಾಚನೆಯಲ್ಲಿ ಪರಾಜಯಗೊಂಡ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನಿನ್ನೆ ಸಂಜೆ ತಮ್ನಸ್ಲಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ

ಕುಮಾರಸ್ವಾಮಿ ವಿಶ್ವಾಸಮತ ನಿರ್ಣಯ ಮಂಡನೆ ಮಾಡಿದ ಬಳಿಕ ನಡೆದ ಸುದೀರ್ಘ ನಾಲ್ಲು ದಿನಗಳ ಚರ್ಚೆ ನಿನ್ನೆ ಕೊನೆಗೊಂಡಿತು ಸಭಾಧ್ಯಕ್ಷ ಕೆ

ವಿಶ್ವಾಸಮತ ಯಾಚನೆ ಬಳಿಕ ಮಾತನಾಡಿದ ಬಿಜೆಪಿ ಮುಖಂಡ ಬಿ ಎಸ್ ಯಡಿಯೂರಪ್ಪ ಪ್ರಜಾಪ್ರಭುತ್ವ ಜಯ ಗಳಿಸಿದೆ ಎಂದಿದ್ದಾರೆ ಈ ಮಧ್ಯ ಮೈತ್ರಿ ಸರ್ಕಾರ ವಿಶ್ವಾಸಮತ ಯಾಚನೆಯಲ್ಲಿ ಪರಾಜಯಗೊಂಡ ಹಿನ್ನೆಲೆಯಲ್ಲಿ ಬಿಜೆಪಿ ನೇತೃತ್ತದ ಸರ್ಕಾರ ಅಸ್ತಿತ್ತಕ್ಷೆ ಬರಲಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಸರ್ಕಾರ ರಜನೆ ಕುರಿತು ರಾಜ್ಯಪಾಲರನ್ನು ಗುರುವಾರ ಭೇಟಿ ಮಾಡಲಿದ್ದೇವೆ ಎಂದು ಬಿ

ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಇಂದು ನಡೆಯಲಿದ್ದು ಶಾಸಕಾಂಗ ನಾಯಕನ ಆಯ್ಲೆ ನಡೆಯಲಿದೆ ಬಳಿಕ ದೆಹಲಿಗೆ ತೆರಳಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ರಾಷ್ಷೀಯ ಅಧ್ಯಕ್ಷ ಹಾಗೂ ಗ್ಲಹ ಸಚಿವರೂ ಅಗಿರುವ ಅಮಿತ್ ಷಾ ಅವರನ್ನು ಭೇಟಿ ಮಾಡಲಿದ್ದೇನೆ ಆ ಬಳಿಕ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚನೆಯ ಪಕ್ನು ಮಂಡಿಸುತ್ತೇನೆ ಎಂದು ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಸಂಜಾರ ನಿಯಮ ಉಲ್ಲಂಘನೆಗೆ ದಂಡ ಹೆಜ್ಜಿಸುವುದು ಮೂರನೇ ವ್ಯಕ್ತಿಯ ವಿಮೆಯ ಸಮಸ್ಯೆಗಳನ್ನು ಬಗೆಪರಿಸುವುದು ಕ್ಯಾಬ್ ಒಟ್ಲುಗೂಡಿಸುವವರ ನಿಯಂತ್ರಣ ಮತ್ತು ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ತಿದ್ದುಪಡಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಇದಲ್ಲದೆ ಸುವರ್ಣ ಗಂಟೆಯ ವೇಳೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡುವ ಯೋಜನೆಯನ್ನು ಈ ಮಸೂದೆ ಒಳಗೊಂಡಿದೆ ಗಂಭೀರ ಗಾಯದ ಬಳಿಕ ಒಂದು ಗಂಟೆಯ ಅವಧಿಯನ್ನು ಸುವರ್ಣ ಗಂಟೆ ಎಂದು ವ್ಯಾಖ್ಯಾನಿಸಲಾಗಿದೆ ಈ ವೇಳೆ ತ್ವರಿತ ವೈದ್ಯಕೀಯ ಆರೈಕೆಯ ಮೂಲಕ ಸಾವನ್ನು ತಡೆಗಟ್ಟುವ ಸಾಧ್ಯತೆಯು ಅತ್ಯಧಿಕವಾಗಿದೆ ಇದಲ್ಲದೆ ಗುದ್ದೋಟ ಪ್ರಕರಣಗಳಿಗೆ ಕನಿಷ್ಟ ಪರಿಹಾರವನ್ನು ಹೆಚ್ಚಿಸಲು ಈ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ

ಮಸೂದೆ ಮೇಲಿನ ಚರ್ಚೆ ವೇಳೆ ಉತ್ತರಿಸಿದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಡರಿ ಈ ಶಾಸನ ಭ್ರಷ್ಲಾಚಾರವನ್ನು ನಿಯಂತ್ರಿಸುವುದಲ್ಲದೆ ರಸ್ತೆ ಸುರಕ್ಷತೆ ಸುಧಾರಣೆ ಮತ್ತು ಸಂಚಾರ ದಟ್ಲಣೆ ನಿಯಂತ್ರಿಸಲು ಹೊಸ ತಂತ್ರಜ್ವಾನಗಳನ್ನು ಬಳಸಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ

ಭಾರತೀಯ ಕೃಷಿರಂಗವನ್ನು ಪರಿವರ್ತಿಸಲು ಮುಖ್ವಮಂತ್ರಿಗಳ ಉನ್ನತ ಅಧಿಕಾರ ಸಮಿತಿಯನ್ನು ಸರ್ಕಾರ ರಚಿಸಿದೆ ಈ ಸಮಿತಿ ಈಗಾಗಲೇ ಮೊದಲ ಸಭೆ ನಡೆಸಿ ದೇಶದ ಕೃಷಿ ವಲಯದಲ್ಲಿ ಬದಲಾವಣೆ ತರುವ ತ್ರಮಗಳ ಬಗ್ಗೆ ಚರ್ಚೆ ನಡೆಸಿದೆ ಕೃಷಿ ವಲಯದಲ್ಲಿ ಕಾಲಮಿತಿಯಲ್ಲಿ ಸುಧಾರಣೆಗಳ ಅನುಷ್ಯಾನ ಹಾಗೂ ವಿವಿಧ ವಿಧಾನಗಳ ಅಳವಡಿಕೆ ಸಮಿತಿಯ ಪ್ರಮುಖ ಕಾರ್ಯಸೂಚಿಯಾಗಿದೆ

ಸರ್ಕಾರ ತನ್ನ ಮೊಟ್ಟ ಮೊದಲ ಸಂಪುಟ ಸಭೆಯಲ್ಲಿ ರೈತರಿಗೆ ಪಿಂಚಣಿ ಯೋಜನೆಗೆ ಅಸ್ತು ಎಂದಿದೆ ದೇಶದ ಎಲ್ಲಾ ರೈತರಿಗೂ ಪಿಎಂ ಕಿಸಾನ್ ಯೋಜನೆಯನ್ನು ವಿಸ್ತರಿಸುವ ಮಹತ್ವದ ನಿರ್ಧಾರ ಕೈಗೊಂಡಿದ್ದು ಈ ಯೋಜನೆಯಡಿ ರೈಶರಿಗೆ ವಾರ್ಷಿಕ ಸಾವಿರ ರೂಪಾಯಿ ಆದಾಯ ಬೆಂಬಲ ದೊರೆಯಲಿದೆ

ಸರ್ಕಾರದ ಈ ಎಲ್ಲಾ ಕ್ರಮಗಳು ದೇಶದ ಅನ್ನದಾತನ ಬದುಕನ್ನು ಸಮ್ಯದ್ದಗೊಳಿಸಲು ನೆರವಾಗಲಿದೆ ಎಂದು ಸರ್ಕಾರ ಹೇಳಿಕೆಯಲ್ಲಿ ತಿಳಿಸಿದೆ

ಪುಲ್ವಾಮಾ ಮತ್ತು ಶ್ರೀನಗರದಲ್ಲೂ ದಾಳಿ ನಡೆಸಲಾಗಿದೆ ಅಜ್ಗೋಜಾದಲ್ಲಿರುವ ಕ್ರಾಸ್ ಎಲ್ಒಸಿ ವ್ಯಾಪಾರಿಗಳ ಸಂಸ್ಥೆಯ ಅಧ್ಯಕ್ಷ ತನ್ನೀರ್ ಅಹ್ಮದ್ವಾಣಿ ಮನೆಯ ಮೇಲೆ ದಾಳಿ ನಡೆಸಿರುವ ಅಧಿಕಾರಿಗಳು ಶ್ರೀನಗರದಲ್ಲಿರುವ ಸಘಾಕದಲ್ ಬೈಮಿನಾ ಮತ್ತು ಪರಿಂಪೋರಾ ಪಣ್ಣಗಳ ಮಾರುಕಟ್ಟೆಯಲ್ಲಿಯೂ ಶೋಧನಾ ಕಾರ್ಯ ನಡೆಸಿದ್ದಾರೆ ಸೀಆರ್ಪಿಎಫ್ ಮತ್ತು ಜಮ್ಮ ಮತ್ತು ಕಾಶ್ಮೀರ ಪೊಲೀಸರ ನೆರವಿನೊಂದಿಗೆ ಎನ್ಐಎ ಅಧಿಕಾರಿಗಳು ಈ ದಾಳಿ ಮಾಡಿದ್ದಾರೆ ದಾಳಿ ಸಂದರ್ಭದಲ್ಲಿ ಕ್ರಾಸ್ ಎಲ್ಒಸಿ ವ್ಯಾಪಾರ ಪ್ರಕರಣ ಸಂಬಂಧ ಪಲವು ಮಪತ್ವದ ಛಾಯಾಚಿತ್ರಗಳು ಮತ್ತು ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇದಲ್ಲದೆ ಎಲೆಕ್ಷಾನಿಕ್ ಡಿವೈಸ್ ಸೇರಿದಂತೆ ಇನ್ನಿತರ ಪ್ರಮುಖ ವಸ್ತುಗಳನ್ನು ಸಹ ಜಪ್ತಿ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ವಿಚಾರಣೆ ಸಹ ನಡೆಸಲಾಗುತ್ತಿದೆ

ಈ ಇಬ್ಬರು ಭಯೋತ್ಪಾದಕರು ವಿಶೇಷ ಮೋಲೀಸ್ ಅಧಿಕಾರಿ ರೋಮನ್ ಚನಮೋರಾರನ್ನು ಗುಂಡಿಕ್ಕಿ ಕೊಂದ ಪ್ರಕರಣ ಸೇರಿದಂತೆ ಶ್ರೀನಗರ ಹಾಗೂ ಜಮ್ಮು ನಗರಗಳಲ್ಲಿ ಗ್ರನೇಡ್ ಎಸೆತದ ಅನೇಕ ಪ್ರಕರಣಗಲ್ಲಿ ಭಾಗಿಯಾಗಿದ್ದರು ಎಂದು ಅಲ್ಲಿನ ಎಸ್ ಎಸ್ ಪಿ ತಿಳಿಸಿದ್ದಾರೆ ಮೊಲೀಸ್ ಅಧಿಕಾರಿಗಳು ನಿನ್ನೆ ನಡೆಸಿದ ಮಾನವ ಪಾಗೂ ತಂತ್ರಜ್ಞಾನದ ಸರಣಿ ತನಿಖೆಯಿಂದ ಇಬ್ಬರನ್ನು ಬಂಧಿಸಲಾಗಿದೆ ಎಂದು ನಿನ್ನೆ ಶ್ರೀನಗರದಲ್ಲಿ ನಡೆದ ಪತ್ರಿಕಾ ಪ್ರಕಟಣೆಯಲ್ಲಿ ಎಸ್ ಎಸ್ ಪಿ ತಿಳಿಸಿದರು

ಪ್ರತ್ಯೇಕ ಸಂಘಟನೆ ಅಧ್ಯಕ್ಷ ತೆಪರೀಕ್ ಎ ಹುರಿಯಾತ್ನ ಮತ್ರ ಹಾಗೂ ಹಿಜ್ಬಲ್ ಮುಜಾಹಿದೀನ್ನ ಕಮಾಂಡರ್ ಜುನೈದ್ ಸೆಪ್ರಾಯ್ ಈ ದಾಳಿ ನಡೆಸುವಂತೆ ಹೇಳಿದ್ದಾಗಿ ಅಲ್ಲಿನ ಎಸ್

ನವದೆಹಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಂದು ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹವಾಮಾನ ಬದಲಾವಣೆ ತಗ್ಗಿಸುವಿಕೆ ಮತ್ತು ಹೊಂದಾಣಿಕೆಯ ಕ್ಷೇತ್ರಗಳಲ್ಲಿ ಭಾರತದ ಸಾಧನೆ ಕುರಿತು ಅಲ್ಲಾ ಅವರಿಗೆ ಜಾವೆಡೇಕರ್ ಅವರು ವಿವರಿಸಿದ್ದಾರೆ